ಹದಿನೈದು ವರ್ಷದೊಳಗಿನ ಮಹಿಳೆಯರ ದಕ್ಷಿಣ ಏಷ್ಯಾ ಘುಟ್ಪಾಲ್ ಫೆಡರೇಷನ್ ಚಾಂಪಿಯನ್ಷಪ್ ನಾಳಿನ ಫೈನಲ್ ಪಂದ್ಲದಲ್ಲಿ ಭಾರತ ಬಾಂಗ್ಲಾದೇಶ ಸೆಣಸು

ಮಾಜಿ ಶ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ನಾಲ್ಲು ಗಂಟೆಗೆ ನವದೆಹಲಿಯ ರಾಷ್ಟೀಯ ಸ್ತತಿ ಸ್ಥಳದಲ್ಲಿ ನಡೆಯಲಿದೆ

ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುವುದು

ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳ ಮೇಲೆಯೂ ರಾಷ್ಸಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ದೆಹಲಿಯಲ್ಲಿರುವ ಎಲ್ಲ ಕೇಂದ್ರ ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ವಲಯದ ಉದ್ದಮಿಗಳಿಗೆ ಇಂದು ಅರ್ಧದಿನ ರಜೆ ಘೋಷಿಸಲಾಗಿದೆ ವಾಜಪೇಯಿ ಅವರ ಗೌರವಾರ್ಥ ಇಂದು ಹಲವು ರಾಜ್ಲಗಳು ಒಂದು ದಿನದ ರಜೆ ಘೋಷಿಸಿವೆ

ಭಗವಾನ್ ದಾಸ್ ರಸ್ತೆ ಶಹಜಹಾನ್ ರಸ್ತೆ ಮತ್ತು ಸಿಕಂದರ ರಸ್ತೆಗಳಲ್ಲಿ ಸಾರ್ವಜನಿಕ ಸಂಚಾರ ನಿರ್ಬಂಧಿಸಲಾಗಿದೆ

ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಚಿಂತನೆ ವಿಚಾರ ಆದರ್ಶ ಹಾಗೂ ಮಾತುಗಳಿಂದ ಸದಾ ಜನರ ಮನಸ್ಸನಲ್ಲಿರುತ್ತಾರೆ ಮತ್ತು ನಿರಂತರ ಸ್ವೂರ್ತಿಯನ್ನು ನೀಡುತ್ತಿರುತ್ತಾರೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಕಳೆದ ರಾತ್ರಿ ಅವರು ತಮ್ಮ ಭಾಷಣದಲ್ಲಿ ಅಟಲ್ ಜೀ ಅವರ ನಿಧನದಿಂದಾಗಿ ಭಾರತ ಒಂದು ಅಮೂಲ್ಯ ರತ್ನವನ್ನು ಕಳೆದುಕೊಂಡಂತಾಗಿದೆ ಎಂದು ಹೇಳದ್ದಾರೆ ಅವರ ಸಾವಿನಿಂದ ಒಂದು ಯುಗ ಅಂತ್ಯವಾದಂತಾಗಿದ್ದು ಅವರ ಆ ಸ್ಥಾನವನ್ನೂ ತುಂಬಲು ಸಾಧ್ಯವಿಲ್ಲ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಅಟಲ್ಜೀ ಅವರು ತಂದೆಯಂತಿದ್ದರು ಹಾಗೂ ಅವರು ಸಂಘಟನೆ ಆಡಳಿತ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮೌಲ್ಡಯುತ ಅಂಶಗಳನ್ನು ತಿಳಿಸಿಕೊಟ್ಟದ್ದರು ಎಂದು ಪ್ರಧಾನಿ ಸ್ಲಿಸಿದ್ದಾರೆ ಅಟಲ್ಜೀ ಅವರು ತಮ್ಮ ನಾಯಕತ್ವ ಮತ್ತು ಹೋರಾಟದಿಂದಾಗಿ ಜನಸಂಘ ಮತ್ತು ಬಿಜೆಒಯನ್ನು ಬಲವರ್ಧನೆಗೊಳಿಸಿದರಲ್ಲದೆ ಅವುಗಳನ್ನು ದೇಶದ ಮೂಲೆಮೂಲೆಗೂ ಪರಿಚಯಿಸಿದ್ದರು ಎಂದು ಹೇಳಿದ್ದಾರೆ

ಈ ಅವಧಿಯಲ್ಲಿ ಸರ್ಕಾರಿ ಮನರಂಜನ ಕಾರ್ಯಕ್ರಮಗಳು ಇರುವುದಿಲ್ಲ ರಾಷ್ಟದ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ರಾಜ್ಯದ ಹಲವೆಡೆ ಪ್ರವಾಹ ಪರಿಸ್ಥಿತಿ ಇರುವ ಕಾರಣ ತುರ್ತು ಪರಿಸ್ಥಿತಿ ನಿಭಾಯಿಸುವ ಹಾಗೂ ಪರಿಹಾರ ಒದಗಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿರುವವರನ್ನು ಹೊರತುಪಡಿಸಿ ಉಳಿದವರಿಗೆ ಅನ್ವಯವಾಗುವಂತೆ ಕಚೇರಿಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿಧನಕ್ಕೆ ಅಮೆರಿಕ ರಷ್ಯಾ ಜಪಾನ್ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ ದೆಹಲಿಯಲ್ಲಿನ ಅಮೆರಿಕ ರಾಯಭಾರಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಮಾಜಿ ಪ್ರಧಾನಿ ವಾಯಪೇಯಿ ಅವರ ನಿಧನದಿಂದಾಗಿ ಭಾರತ ಓರ್ವ ಶ್ರೇಷ್ಠ ವ್ವಕ್ತಿಯನ್ನು ಕಳೆದುಕೊಂಡಂತಾಗಿದೆ ಅವರು ಭಾರತ ಅಮೆರಿಕ ನಡುವಿನ ಸಂಬಂಧ ಬಲವರ್ಧನೆಗೆ ಮಹತ್ವದ ಕೊಡುಗೆ ನೀಡಿದ್ದರು ಎಂದು ತಿಳಿಸಿದ್ದಾರೆ ಭಾರತದಲ್ಲಿನ ರಷ್ಯಾ ರಾಯಭಾರಿ ನಿಕೋಲೋಯ್ ಕುದಾಶೇವ್ ಅಟಲ್ಬಿಹಾರಿ ವಾಜಪೇಯಿ ಅವರಂತಹ ಶ್ರೇಷ್ಠ ಮುತ್ತದ್ದಿ ನಿಧನಕ್ಕೆ ರಷ್ಯಾ ಸಂತಾಪ ಸೂಚಿಸುತ್ತದೆ ಭಾರತೀಯ ರಾಜಕಾರಣದಲ್ಲಿ ವಾಜಪೇಯಿಅವರ ಹೆಸರು ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದ್ದಾರೆ ಭಾರತದಲ್ಲಿನ ಜಪಾನ್ ರಾಯಭಾರಿ ಕೆನ್ಜೀ ಹಿರಾಮಟ್ಲು ಶ್ರೇಷ್ಠ ನಾಯಕ ವಾಜಪೇಯಿ ಅವರ ಅಗಲಿಕೆಗೆ ತೀವ್ರ ಸಂತಾಪವಿದೆ ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ ಬಲವರ್ಧನೆಗೆ ಮಾತುಕತೆ ಆರಂಭಿಸಿದ್ದು ಮಾಜಿ ಪ್ರಧಾನಿ ವಾಜಷೇಯಿ ಅವರು ಎಂದು ಸ್ಮರಿಸಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಕ್ ಹಸೀನಾ ಅವರು ಸಹ ವಾಜಪೇಯಿ ನಿಧನಕ್ಕೆ ಸಂತಾಪ ಸೂಚಿಸಿದ್ದು ಬಾಂಗ್ಲಾದೇಶವನ್ನು ಹೆಚ್ಚು ಗೌರವಿಸುವ ಓರ್ವ ಗೆಳೆಯನನ್ನು ಕಳೆದುಕೊಂಡಂತಾಗಿದೆ ಎಂದು ಹೇಳಿದ್ದಾರೆ

ಶ್ರೀಲಂಕಾ ಸರ್ಕಾರ ಮತ್ತು ಆ ದೇಶದ ರಾಜಕೀಯ ನಾಯಕರು ಕೂಡ ವಾಜಪೇಯಿ ನಿಧನಕ್ಕೆ ತೀವ್ರ ಸಂತಾಪವನ್ನು ಸೂಟಿಸಿದ್ದಾರೆ ಪ್ರಧಾನ ಮಂತ್ರಿ ರನಿಲ್ ವಿಕ್ರಮ ಸಿಂಫೆ ತಮ್ಮ ಸಂದೇಶದಲ್ಲಿ ಶ್ರೀವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತೀಯ ರಾಜಕಾರಣ ಪರಿವರ್ತನೆಯಾಗಿತ್ತು ಅವರು ತಮ್ನ ದೇಶದ ಗೌರವವನ್ನು ಅಂತಾರಾಷ್ವೀಯ ಮಟ್ಟಕ್ಕೆ ಏರಿಸಿದ್ದರು ಎಂದು ಹೇಳಿದ್ದಾರೆ ಪಾಕಿಸ್ತಾನ ಕೂಡ ಮಾಜಿ ಪ್ರಧಾನಿ ವಾಜಹೇಯಿ ಅವರ ಅಗಲಿಕೆಗೆ ಗೌರವ ನಮನ ಸೂಚಿಸಿದ್ದು ಓರ್ವ ತ್ರೇಷ್ಠ ಮುತ್ಲದ್ದಿಯನ್ನು ಕಳೆದುಕೊಂಡಂತಾಗಿದೆ ಎಂದು ಹೇಳಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರು ವಾಜಪೇಯಿ ಅವರು ಒಬ್ಬ ತ್ರೇಷ್ಠ ಮುತ್ಸದ್ಧಿಯಾಗಿದ್ದರು ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳ ಸುಧಾರಣೆಗೆ ಶ್ರಮಿಸಿದ್ದರು ಮತ್ತು ಸಾರ್ಕ್ ಹಾಗೂ ಪ್ರಾದೇಶಿಕ ಅಭಿವೃದ್ದಿಗೆ ಹೆಚ್ಚಿನ ಬೆಂಬಲ ನೀಡಿದ್ದರು ಎಂದು ಹೇಳಿದ್ದಾರೆ ಕೇರಳದಲ್ಲಿ ಮುಂದುವರಿದಿರುವ ಪ್ರವಾಹ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಆ ರಾಜ್ಯಕ್ಷೆ ನಿರಂತರ ಸಹಕಾರ ಮುಂದುವರಿಸುವ ಮತ್ತು ಹೆಚ್ಚನ ನೆರವು ನೀಡುವ ಸಲವಾಗಿ ಸಂಪುಟ ಕಾರ್ಯದರ್ಶಿ ನೇತೃತ್ವದ ಉನ್ನತ ಮಟ್ಟದ ನಿಯೋಗವೊಂದು ನಿನ್ನೆ ಸಭೆ ಸೇರಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯ ಮೇರೆಗೆ ಸಂಪುಟ ಕಾರ್ಯದರ್ಶಿ ಪಿ ಕೆ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಷೀಯ ವಿಪತ್ತು ನಿರ್ವಹಣಾ ಸಮಿತಿಯ ಸಭೆಯಲ್ಲಿ ರಕ್ಷಣೆ ಗೃಹ ಜಲ ಸಂಪನ್ಮೂಲ ಸಚಿವಾಲಯಗಳ ಕಾರ್ಯದರ್ತಿಗಳು ಸೇನೆ ನೌಕೆ ಮತ್ತು ವಾಯುದಳ ಕರಾವಳಿ ರಕ್ಷಣಾ ಪಡೆ ಎನ್ ಡಿ ಆರ್ ಎಫ್ ಮುಖ್ಯಸ್ಥರು ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಕರು ಕೇಂದ್ರೀಯ ಜಲ ಆಯೋಗದ ಅಧ್ಯಕ್ಷರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಉಪಶ್ಯಿತರಿದ್ದರು ಕೇರಳ ಮುಖ್ಯ ಕಾರ್ಯದರ್ಶಿ ಮತ್ತು ಅವರ ತಂಡದ ಪ್ರಾತಿನಿಧ್ಯದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿತ್ತು ಸಂಪುಟ ಕಾರ್ಯದರ್ಶಿ ಅವರು ರಾಜ್ಯದಲ್ಲಿನ ಪರಿಸ್ಕಿತಿ ಹಾಗೂ ಸಿದ್ಧತೆಗಳ ಪರಾಮರ್ತೆ ನಡೆಸಿದರು ಹಾಗೂ ಈ ವಿಪತ್ತಿನಿಂದ ಪಾರಾಗಲು ತಕ್ಷಣವೇ ಸಹಕಾರ ಹೆಚ್ಚಿಸಬೇಕೆಂದು ಆದೇಶಿಸಿದರೆಂದು ಪ್ರಕಟಣೆ ತಿಳಿಸಿದೆ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಪರಿಸ್ಥಿತಿಯ ಪರಿಶೀಲನೆಗಾಗಿ ಎನ್ ಸಿ ಎಂ ಸಿ ಇಂದು ಪುನಃ ಸಭೆ ಸೇರಲಿದೆ ರಾಜ್ಯದಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಬಿಗಡಾಯಿಸಿದ್ದು ಭೂಕುಸಿತಗಳು ಸಂಭವಿಸುತ್ತಿವೆ ಮನೆಗಳು ಮತ್ತು ರಸ್ತೆಗಳಿಗೆ ಹಾನಿ ಸಂಭವಿಸುತ್ತಿದೆ

ಶನಿವಾರದವರೆಗೂ ರಾಜ್ಯದಲ್ಲಿ ಧೂಳು ಮಿತ್ರಿತ ಭಾರೀ ಮಳೆ ಸುರಿಯುವ ಸಂಭವವಿದೆಯೆಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪ್ರವಾಹ ಪೀಡಿತ ಕೇರಳಕ್ಕೆ ಭೇಟ ನೀಡಲಿದ್ದು ಜಲಾವೃತಗೊಂಡಿರುವ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ತಿರುವನಂತಪುರದಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಲಿರುವ ಕೇಂದ್ರ ಸಚವ ಕೆ ಜೆ ಅಲ್ಬೆನ್ಲೋ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತ್ರಕ್ರಿಯೆಯಲ್ಲಿ ಭಾಗವಹಿಸಿದ ಬಳಕ ನರೇಂದ್ರ ಮೋದಿ ಅವರು ಇಂದು ರಾತ್ರಿ ಕೊಚ್ಚಗೆ ಆಗಮಿಸಲಿದ್ದಾರೆ ಎಂದರು ಕೊಚ್ಚಿಯಲ್ಲಿ ವಾಸ್ತವ್ಯ ಹೂಡಿದ ನಂತರ ನಾಳೆ ಬೆಳಗ್ಗೆ ಅವರು ಪ್ರವಾಹಬೀಡಿತ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ ಸಂಸದರು ಇಂದು ಸಭೆ ಸೇರಿ ಪ್ರಧಾನ ಮಂತ್ರಿಯನ್ನು ಆಯ್ಕೆ ಮಾಡಲಿದ್ದಾರೆ ಖ್ಯಾತ ಕ್ರಿಕೆಟ್ಪಟು ಹಾಗೂ ರಾಜಕಾರಣಿ ಇಮ್ರಾನ್ ಖಾನ್ ಪ್ರಧಾನ ಮಂತ್ರಿಯಾಗುವುದು ಬಹುತೇಕ ಬಾತ್ರಿಯಾಗಿದೆ

ಪಾಕಿಸ್ತಾನ ತಾರಿಖ್ ಇ ಇನ್ಲಾಫ್ ಪಿಟಿಐ ಪಕ್ಷದ ಅಧ್ಯಕ್ಷ ಹಾಗೂ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಪಿಎಂಎಲ್ ಎನ್ ಪಕ್ಷದ ಅಧ್ಯಕ್ಷ ಶಬನಾಜ್ ಪರೀಫ್ ಪ್ರಧಾನಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಸ್ವೀಕರ್ ಕಚೇರಿ ಅವರ ನಾಮಪತ್ರಗಳ ಪರಿಶೀಲನೆ ನಡೆಸಿದೆ ಇಬ್ಬರು ನಾಯಕರ ನಾಮಪತ್ರಗಳು ಸ್ವೀಕೃತವಾಗಿದೆ ರಾಷ್ಟೀಯ ಸಂಸತ್ತಿನ ಸ್ವೀಕರ್ ಅಸದ್ ಖೈಸರ್ ನೂತನ ಪ್ರಧಾನಿ ಆಯ್ಲೆಗಾಗಿ ಇಂದು ಸಂಸತ್ತಿನ ಅಧಿವೇಶನ ಕರೆಯಲಾಗಿದೆ ಎಂದು ತಿಳಿಸಿದ್ದಾರೆ ನಾಳೆ ನೂತನ ಪ್ರಧಾನಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ

ಭಾರತದ ಪರ ಲಿಂಡಾಕೋಮ್ ಮತ್ತು ಕೃತಿನಾ ತಲಾ ಒಂದು ಗೋಲು ಗಳಿಸಿದ್ದರು ನೇಪಾಳದ ಪರ ರಜನಿ ತೋಕರ್ ಒಂದು ಗೋಲು ಬಾರಿಸಿದ್ದರು